ಅಂತಿಮ ಹಂತಕ್ಕೆ

ಸಿಬ್ಬಂದಿ ನೇಮಕಾತಿಗಾಗಿ ವೈಯಕ್ತಿಕ ಸಂದರ್ಶನಗಳನ್ನು ದೂರವಿಡಲು ಆಂಧ್ರಪ್ರದೇಶ ಸರ್ಕಾರ ನಿರ್ಧಾರ

ಮಲೇಷಿಯಾದಲ್ಲಿ ಸುಲ್ತಾನ್ ಜೋಹರ್ ಕಪ್ ಜೂನಿಯರ್ ಹಾಕಿ ಟೂರ್ನಿ ಇಂದು ತನ್ನ ಹ ಅಂತಿಮ ರೌಂಡ್ ರಾಬಿನ್ ಲೀಗ್ ಪಂದ್ಯದಲ್ಲಿ ಭಾರತಕ್ಕೆ ಬ್ರಿಟನ್ ಸವಾಲು

ಮುಂಬೈನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿವರವಾದ ಪ್ರಶ್ನಾವಳಿಗಳನ್ನು ಈ ಕಂಪನಿಗಳಿಗೆ ಕಳುಹಿಸಿಕೊಡಲಾಗಿದ್ದು ಅವುಗಳ ಪ್ರತಿಕ್ರಿಯೆ ಕಾಯಲಾಗುತ್ತಿದೆ ಎಂದು ಹೇಳಿದರು ಇ ವಾಣಿಜ್ಯ ಕಂಪನಿಗಳು ರಿಯಾಯಿತಿ ದರದಲ್ಲಿ ಉತ್ಸನ್ತಗಳನ್ನು ಮಾರಾಟ ಮಾಡುವಂತಿಲ್ಲ ಇದರಿಂದ ಚಿಲ್ಲರೆ ವಲಯಕ್ಕೆ ದೊಡ್ಡ ನಷ್ವ ಉಂಟಾಗುತ್ತದೆ ಸಂಭಾವ್ಯ ಮಾರಾಟಗಾರರು ಮತ್ತು ಖರೀದಿದಾರರು ಸಂಪರ್ಕಿಸಲು ಮಾತ್ರ ಈ ವೇದಿಕೆಗಳನ್ನು ಅನುಮತಿಸಲಾಗಿದೆ ಎಂದು ಪಿಯೂಶ್ ಗೋಯಲ್ ತಿಳಿಸಿದ್ದಾರೆ ಇ ವಾಣಿಜ್ಯ ಕಂಪನಿಗಳು ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘಿಸಿದ್ದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದೂ ಸಹ ಸಚಿವರು ಹೇಳಿದ್ದಾರೆ ಅಖಿಲ ಭಾರತ ವ್ಯಾಪಾರಿಗಳ ಸಮಾವೇಶದ ಬಳಿಕ ಸಚಿವರಿಗೆ ಪತ್ರ ಬರೆದು ಇ ವಾಣಿಜ್ಯ ಫೆಟಕಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ವಿದೇಶಿ ಒಡೆತನದ ಅಮೇಜಾನ್ ಮತ್ತು ಫಿಪ್ಕಾರ್ಟ್ನಂತಹ ಕಂಪನಿಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಕೇಳುವಂತೆ ಕೋರಲಾಗಿತ್ತು

ಹರಿಯಾಣದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಹಿರಿಯ ಮುಖಂಡರು ಮತದಾರರ ಮನವೊಲಿಕೆಗೆ ಕಸರತ್ತು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ಹಾಗೂ ಬಿಜೆಪಿ ಹಿರಿಯ ಮುಖಂಡ ನರೇಂದ್ರ ಮೋದಿಯವರು ಗೊಹಾನಾ ಮತ್ತು ಹಿಸಾರ್ನಲ್ಲಿಂದು ಚುನಾವಣಾ ರ್ಯಾಲಿಗಳನ್ನು ನಡೆಸಲಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ರಾಜ್ನಾಥ್ ಸಿಂಗ್ ಸಹ ವಿವಿಧ ಸ್ಥಳಗಳಲ್ಲಿ ಮೂರು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಮಹೇಂದ್ರಘಡ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾದುವರು ಐಎನ್ಎಲ್ಡಿ ಜನನಾಯಕ್ ಜನತಾ ಪಾರ್ಟಿ ಮತ್ತು ಬಿಎಸ್ಪಿ ಹಿರಿಯ ನಾಯಕರು ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸಲಿದ್ದಾರೆ

ಕಳೆದ ಬುಧವಾರದಂದು ಸುರ್ಜಿತ್ ಸಿಂಗ್ರನ್ನು ಬಂಧಿಸಿದ್ದ ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧ ದಳ ನಿನ್ನೆ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ತ್ರೇಟ್ ಎಸ್

ಶೇಖ್ ಅವರ ಮುಂದೆ ಹಾಜರುಪದಿಸಿತ್ತು ಈ ವಂಚನೆ ನಡೆಯಲು ಪಿಎಂಸಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು ತಮ್ಮ ಹುದ್ದೆಯನ್ನು ದುರ್ಬಳಕೆ ಮಾದಿಕೊಂಡಿದ್ದರು ಎಂದು ತನಿಖಾ ಸಂಸ್ಥೆ ಹೇಳಿದೆ

ಸೇವಾ ಶುಲ್ಕದ ವಿಷಯ ಹೊರತುಪಡಿಸಿ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ಗೆ ಸಂಬಂಧಿಸಿದ ಎಲ್ಲಾ ಇನ್ನಿತರ ವಿಷಯಗಳ ಬಗ್ಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಪ್ಪಂದ ಏರ್ಪಟ್ಟಿದೆ

ಆದರೆ ಭಕ್ತರ ಹಿತದ್ಖಡ್ಡಿಯಿಂದ ಅವರ ಮೇಲೆ ಶುಲ್ಕ ವಿಧಿಸುವುದು ಸರಿಯಲ್ಲ ಎಂದು ನವದೆಹಲಿಯು ನೆರೆಯ ರಾಷ್ಟ್ವನ್ನು ಕೇಳಿಕೊಂಡಿದೆ ಇದು ಜನರ ನಡುವೆ ಸಂಪರ್ಕ ಸಾಧಿಸುವ ವ್ಯವಸ್ಡೆಯಾಗಿದೆ ಎಂದು ಪಾಕಿಸ್ತಾನಕ್ಕೆ ತಿಳಿಸಲಾಗಿದೆ ಎಂದರು

ರಕ್ಷಣಾ ಉತ್ಪಾದನಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಡಾ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಒಂದು ವಿಶಿಷ್ಠ ಹಾಗೂ ಯಶಸ್ಲೀ ಆರೋಗ್ಯ ವಿಮಾ ಯೋಜನೆಯಾಗಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಭಾರತದಂತಹ ವೈವಿಧ್ಯಮಯ ಮತ್ತು ಕ್ರಿಯಾತ್ಮಕ ರಾಷ್ತ್ರದಲ್ಲಿ ಆರೋಗ್ಯ ರಕ್ಷಣೆ ಮತ್ತು ರೋಗಗಳಂತಹ ವಿಷಯಗಳನ್ನು ನಿರ್ಣಯಿಸುವಾಗ ಮೂಲಭೂತ ಪ್ರಾಧಾನ್ಯತೆಗಳನ್ನು ಪರಿಗಣಿಸುವ ಅಗತ್ಯವಿದೆ ಎಂದು ಡಾ

ನಿಯೋಜನೆ ಪ್ರಕ್ರಿಯೆಯನ್ನು ಪಾರದರ್ಶಕ ರೀತಿಯಲ್ಲಿ ನಡೆಸಬೇಕೆಂದು ಮುಖ್ಯಮಂತ್ರಿ ವೈ ಎಸ್ ಜಗನ್ ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶ ಸಾರ್ವಜನಿಕ ಸೇವಾ ಆಯೋಗಕ್ಕೆ ನಿರ್ದೇಶನ ನೀಡಿದ್ದಾರೆ ಅವರು ನಿನ್ನೆ ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಭರ್ತಿಗಾಗಿ ಪ್ರಸ್ತಾವಿತ ವಾರ್ಷಿಕ ನಿಯೋಜನೆ ಕ್ಯಾಲೆಂಡರ್ ಕುರಿತ ಪರಿಶೀಲನಾ ಸಭೆ ನಡೆಸಿದರು

ನೀರು ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳ ಸರ್ಕಾರದೊಂದಿಗೆ ಚರ್ಚೆಗಳನ್ನು ನಡೆಸಲು ತಮಿಳುನಾಡು ಸರ್ಕಾರ ಎರಡು ಸಮಿತಿಗಳನ್ನು ರಚಿಸಿದೆ ನೀರು ಹಂಚಿಕೆ ವಿಷಯವಾಗಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಕಳೆದ ತಿಂಗಳು ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಭೇಟಿಯಾಗಿದ್ದರು ಎರಡು ನೆರೆಹೊರೆ ರಾಜ್ಯಗಳ ನಡುವೆ ಎರೆದು ಪ್ರಮುಖ ನೀರು ಹಂಚಿಕೆ ಯೋಜನೆಗಳ ಕುರಿತು ಮಾತುಕತೆ ನಡೆಸಲು ಎರೆದೂ ಕಡೆಗಳಿಂದ ಐವರು ಸದಸ್ಯರನ್ನೊಳಗೊಂಡ ಎರಡು ಸಮಿತಿಗಳನ್ನು ರಚಿಸಲು ಅವರುಗಳು ನಿರ್ಧರಿಸಿದ್ದರು ಎರಡು ಯೋಜನೆಗಳಲ್ಲಿ ಒಂದು ದೀರ್ಘಕಾಲದಿಂದ ನಡೆಯುತ್ತಿರುವ ಪರಂಬಿಕುಲಂ ಅಲಿಯಾರ್ ಯೋಜನೆಯನ್ನು ಮರುಸಂಧಾನಕ್ಕೆಂದು ಕೈಗೆತ್ತಿಕೊಳ್ಳಲಾಗುವುದು ಮತ್ತೊಂದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಪಾಂಡಿಯಾರ್ ಪುನ್ನಂಬುಜಾ ಯೋಜನೆಯಾಗಿದೆ ತಮಿಳುನಾಡಿನ ಕಡೆಯಿಂದ ಪಿಡಬ್ಲು ಡಿ ಪ್ರಧಾನ ಕಾರ್ಯದರ್ಶಿ ಡಾ ಮಣಿವಾಸನ್ ಕಾವೇರಿ ತಾಂತ್ರಿಕ ಗ್ರೂಪ್ ಅಧ್ಯಕ್ಷ ಆರ್ ಸುಬ್ರಮಣಿಯನ್ ಮತ್ತು ವಿದ್ಯುತ್ ಯುಟಿಲಿಟಿ ಫರ್ಮ್ ಟ್ಯಾಂಗೆಡ್ಕೋ ಸೂಪರಿಟೆಂಡೆಂಟ್ ಇಂಜಿನಿಯರ್ ಎ

ಈ ಮಾತುಕತೆಗಾಗಿ ಕೇರಳ ಕೂಡಾ ಎರಡೂ ತಂಡಗಳಿಗಾಗಿ ತನ್ನ ಸದಸ್ಯರನ್ನು ಪ್ರಕಟಿಸುವ ನಿರೀಕ್ಷೆಯಿದೆ

ತನ್ನ ಪ್ರದೇಶವನ್ನು ಅಕ್ರಮವಾಗಿ ಬಳಸುತ್ತಿರುವ ಜನರ ವಿರುದ್ದ ಮೆಕ್ಪಿಕೊ ಇದೇ ಮೊದಲ ಬಾರಿಗೆ ಈ ರೀತಿಯ ಕ್ರಮವನ್ನು ಜರುಗಿಸಿದೆ

ಮೆಕ್ಸಿಕೊದ ವಿವಿಧ ಪ್ರದೇಶಗಳಲ್ಲಿ ಈ ಭಾರತೀಯರು ಅಕ್ರಮವಾಗಿ ನೆಲೆಸಿದ್ದರು

ನೀರವ್ ಮೋದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸುಮಾರು ಎರಡು ಬಿಲಿಯನ್ ಡಾಲರ್ ವಂಚನೆ ಎಸಗಿದ್ದು ಹಣಕಾಸು ಅವ್ಯವಹಾರ ಪ್ರಕರಣದ ಆರೋಪಿಯಾಗಿದ್ದಾರೆ

ಉತ್ತರ ಸಿರಿಯಾದಲ್ಲಿ ಕದನ ವಿರಾಮ ಸ್ವಾಪನೆಗೆ ಟರ್ಕಿ ಮತ್ತು ಅಮೆರಿಕ ಒಪ್ಸಿರುವುದಾಗಿ ಅಮೆರಿಕಾದ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಪ್ರಕಟಿಸಿದ್ದಾರೆ ಎಲ್ಲಾ ಸೇನಾ ಕಾರ್ಯಾಚರಣೆಗಳನ್ನು ಐದು ದಿನಗಳ ಕಾಲ ಸ್ಥಗಿತಗೊಳಿಸಲಾಗುವುದು ಮತ್ತು ಕುರ್ದಿಷ್ ನೇತೃತ್ವದ ಪಡೆಗಳನ್ನು ಕ್ರಮವಾಗಿ ಹಿಂತೆಗೆದುಕೊಳ್ಳಲು ಅಮೆರಿಕ ಸಹಾಯ ಮಾಡಲಿದೆ ಅಂಕಾರಾದಲ್ಲಿ ಪೆನ್ಸ್ ಹಾಗೂ ಟರ್ಕಿ ಅಧ್ಯಕ್ಷ ರಿಸೆಪ್ ತಯ್ಯಿಪ್ ಎರ್ಡೋಗನ್ ನಡುವೆ ನಡೆದ ಮಾತುಕತೆಯ ನಂತರ ಈ ಪ್ರಕಟಣೆ ಹೊರಬಿದ್ಲಿದೆ

ಇನ್ತುಳಿದ ಲೀಗ್ ಪಂದ್ಯಗಳಲ್ಲಿ ಆತಿಥೇಯ ಮಲೇಷಿಯಾ ಮತ್ತು ಜಪಾನ್ ಹಾಗೂ ಆಸ್ತ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ನಾಳಿ ಫೈನಲ್ ಪಂದ್ಯ ನಡೆಯಲಿದೆ